ಪೌರತ್ವ ತಿದ್ದುಪದಿ ಕಾಯ್ದೆಯ ಜಾರಿಗೆ ತಡೆ ನೀಡಲು ಸುಪ್ರೀಂಕೋರ್ಟ್ ನಕಾರ

ದೆಹಲಿ ವಿಧಾನಸಭೆ ಚುನಾವಣೆ ನಾಮಪತ್ರಗಳ ಪರಿಶೀಲನೆ ಪ್ರಗತಿಯಲ್ಲಿ

ಥೈಲ್ಯಾಂಡ್ ಮಾಸ್ಪರ್ಸ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಿಂದ ಕಿಡಂಬಿ ಶ್ರೀಕಾಂತ್ ಹಾಗೂ ಸಮೀರ್ ವರ್ಮಾ ನಿರ್ಗಮನ ಪೌರತ್ನ ತಿದ್ಗುಪದಿ ಕಾಯ್ಲೆ ಸಿಎಎ ಜಾರಿಗೆ ತಡೆ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಕೇಂದ್ರ ಸರ್ಕಾರದ ಆಕ್ವೇಪಗಳನ್ನು ಆಲಿಸದೇ ಕಾಯ್ದೆಗೆ ತಡೆ ನೀಡಲು ಸಾಧ್ಯವಿಲ್ಲ ಎಂದು ಮುಖ್ಯ ನ್ಯಾಯಧೀಶ ಎಸ್

ಪೌರತ್ವ ಕಾಯ್ದೆಯ ವಿರುದ್ದ ಸಲ್ಲಿಸಲಾಗಿರುವ ಅರ್ಜಿಗಳಿಗೆ ನಾಲ್ಕು ವಾರಗಳೊಳಗೆ ಉತ್ತರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನ್ಯಾಯಪೀಠ ಸೂಚಿಸಿದೆ

ಕೇಂದ್ರ ಸರ್ಕಾರದ ಪರವಾಗಿ ಇಂದು ವಿಚಾರಣೆಗೆ ಹಾಜರಾದ ಅಚಾರ್ನಿ ಜನರಲ್ ಕೆ

ಸಿಎಎ ಜಾರಿಯನ್ನು ತಡೆಹಿಡಿಯುವಂತೆ ಹಾಗೂ ರಾಷ್ಟೀಯ ಜನಸಂಖ್ಯಾ ನೋಂದಣಿ ಕಾರ್ಯವನ್ನು ಕೆಲ ಸಮಯದವರೆಗೆ ಮುಂದೂಡುವಂತೆ ಹಲವಾರು ಅರ್ಜಿದಾರರು ಸುಪ್ರೀಂಕೋರ್ಟ್ಗೆ ಮನವಿ ಮಾಡಿದ್ದಾರೆ

ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಹಿಂಪಡೆಯಲು ಶುಕ್ರವಾರ ಕಡೆಯ ದಿನವಾಗಿದೆ ನಿನ್ನೆ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾಗಿತ್ತು

ಬಿಜೆಪಿ ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷಗಳ ಅಭ್ಯರ್ಥಿಗಳು ಸೇರಿದಂತೆ ಹಲವರು ನಾಮಪತ್ರ ಸಲ್ಲಿಸಿದ್ದಾರೆ ಎಎಪಿ ಸಂಚಾಲಕ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಿಂದ ಸ್ವರ್ಧಿಸಿದ್ದಾರೆ

ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಉಮೇದುವಾರಿಕೆಯನ್ನು ಉದ್ದೇಶ ಪೂರ್ವಕವಾಗಿ ವಿಳಂಬ ಮಾಡಿಲ್ಲ ಎಂದು ನವದೆಹಲಿಯ ಜಿಲ್ಲಾ ಚುನಾವಣಾಧಿಕಾರಿ ಹೇಳಿದ್ದಾರೆ ಕೇಜ್ರಿವಾಲ್ ಅವರ ನಾಮಪತ್ರ ಸ್ವೀಕರಿಸಲು ಚುನಾವಣಾಧಿಕಾರಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದ ಮಾಹಿತಿ ತಪ್ಪುದಾರಿಗೆಳೆಯುವಂತದ್ದು ಎಂದು ಅವರು ಸ್ಪಷ್ಟಪದಿಸಿದ್ದಾರೆ

ಮಹಾತ್ಮ ಗಾಂಧೀಜಿ ಸ್ಕರಣಾರ್ಥ ಆಫ್ರಿಕಾದಲ್ಲಿ ಭಾರತ ಸ್ಥಾಪಿಸಿರುವ ಮೊದಲ ಸಮಾವೇಶ ಕೇಂದ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದ ಸ್ಲಾಪನೆ ಭಾರತ ಮತ್ತು ನೈಜಿರೀಯಾದ ಸ್ನೇಹದ ಹೆಗ್ಗುರುತಾಗಿದೆ ಹಾಗೆಯೇ ಆಫ್ರಿಕಾ ಕುರಿತು ಭಾರತ ಹೊಂದಿರುವ ಬದ್ದತೆಯ ಸಂಕೇತವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ

ಪ್ರಗತಿ ಜನ ಸಾಮಾನ್ಯರ ಕುಂದು ಕೊರತೆಗಳನ್ನು ಪರಿಹರಿಸುವ ಗುರಿ ಹೊಂದಿರುವ ಏಕೀಕೃತ ವೇದಿಕೆಯಾಗಿದೆ ಕೇಂದ್ರದ ಪ್ರಮುಖ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಹಾಗೂ ರಾಜ್ಯ ಸರ್ಕಾರಗಳು ಆರಂಭಿಸಿರುವ ವಿವಿಧ ಯೋಜನೆಗಳನ್ನು ಏಕಕಾಲಕ್ಕೆ ಮೇಲ್ವಿಚಾರಣೆ ನಡೆಸಲು ಹಾಗೂ ಪರಿಶೀಲಿಸಲು ಪ್ರಗತಿ ಸಹಾಯ ಮಾಡುತ್ತದೆ

ರಕ್ಷಣಾ ಸಂಶೋಧನೆ ಮತ್ತು ಅಭಿವ್ವದ್ದಿ ಸಂಸ್ಥೆ ಡಿಆರ್ಡಿಒ ಹಾಗೂ ಭಾರತೀಯ ಕೈಗಾರಿಕೆಗಳು ಸ್ಥಳೀಯ ಸೇನೆಗಾಗಿ ವಿನ್ಯಾಸಗೊಳಿಸಿದ ವಿದ್ಯುನ್ಮಾನ ಯುದ್ದೋಪಕರಣಗಳನ್ನು ಹೊಂದಲು ಉದ್ದೇಶಿಸಲಾಗಿದೆ

ಅರೆ ನ್ಯಾಯಿಕ ಪ್ರಾಧಿಕಾರವಾಗಿರುವ ಸಭಾಧ್ಯಕ್ಷರು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಪ್ರತಿನಿಧಿಯಾಗಿರುವಾಗ ಇತರ ಶಾಸಕರ ಅನರ್ಹತೆ ಕುರಿತ ಅರ್ಜಿಗಳನ್ನು ಇತ್ಯರ್ಥಗೊಳಿಸುವುದು ಸೂಕ್ತವೇ ಎಂಬ ಬಗ್ಗೆ ನ್ಯಾಯಾಲಯ ಪ್ರಶ್ನಿಸಿದೆ

ಈ ಮಸೂದೆಗೆ ತೆಲುಗುದೇಶಂ ಪಕ್ಷ ಆರಂಭದಿಂದಲೂ ವಿರೋಧ ವ್ಯಕ್ತಪದಿಸುತ್ತಿದೆ

ತೆಲುಗುದೇಶಂ ಪಕ್ಷ ಸರ್ಕಾರದ ಈ ಮಸೂದೆಯನ್ನು ಅಂಗೀಕರಿಸಲು ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು

ಬೆಂಗಳೂರು ದೆಹಲಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಹೈದ್ರಾಬಾದ್ ಮತ್ತು ಕೊಚ್ಚಿನ್ ವಿಮಾನ ನಿಲ್ದಾಣಗಳಲ್ಲಿ ಈ ತಪಾಸಣೆ ಕೈಗೊಳ್ಳುವಂತೆ ನಾಗರಿಕ ವಿಮಾನಯಾನ ಸಚಿವಾಲಯ ಸೂಚಿಸಿದ್ದು ಪ್ರಯಾಣಿಕರ ತಪಾಸಣೆಗೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳುವಂತೆ ನಿರ್ದೇಶಿಸಿದೆ ಇದನ್ನು ಕಟ್ಟುನಿಟ್ಲಾಗಿ ಜಾರಿಗೆ ತರಲು ಎಲ್ಲಾ ಸಂಬಂಧಿತ ವಿಮಾನ ಸಂಸ್ಥೆಗಳಿಗೆ ಸೂಚನೆ ನೀಡಿದೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಮೂರನೇ ಆವೃತ್ತಿಗೆ ಗುವಾಹಟಿಯ ಸರುಸಜೈ ಕ್ರೀಡಾಂಗಣದಲ್ಲಿ ಇಂದು ಸಂಜೆ ತೆರೆ ಬೀಳಲಿದೆ ಬಾಕ್ಸಿಂಗ್ ಫುಟ್ಲಾಲ್ ಮತ್ತು ಟೆನಿಸ್ ಪಂದ್ಯಾವಳಿಗಳ ಅಂತಿಮ ಸುತ್ತು ಇಂದು ನಡೆಯಲಿದೆ ಈಜು ಮತ್ತು ಬಾರ ಎತ್ತುವ ಸ್ಪರ್ಧೆಗಳ ಅಂತಿಮ ಸುತ್ತುಗಳು ಸಹ ಇಂದೇ ನಡೆಯಲಿವೆ